ಆಸ್ಟಾ ಜೆನೆಕಾ ಹಾಗೂ ಬಯೋಟೆಕ್ ಕಂಪನಿಗಳು ಪ್ರಾಯೋಗಿಕ ಲಸಿಕೆ ಬಳಕೆಗಾಗಿ ಡಾಟಾವನ್ನು ಸಲ್ಲಿಸಿದ ನಿಟ್ಟನಲ್ಲಿ ಇಂದು ಬೆಳಗ್ಗೆ ನಡೆದ ಸಭೆಯಲ್ಲಿ ಈ ಎರಡೂ ಲಿಸಿಕೆಯನ್ನು ತುರ್ತು ಸಂದರ್ಭದಲ್ಲಿ ಪರೀಕ್ಷಾರ್ಥ ಬಳಕೆಗೆ ಬಳಸಬಹುದೆಂದು ಭಾರತೀಯ ಶ್ರಧಾನ ಔಷಧ ನಿಯಂತ್ರಣ ಮಂಡಳಿ ಅನುಮತಿ ನೀಡಿದೆ ಎಂದು ಡಿಜೆಸಿಐನ ವಿ ಜೆ ಸೋಮಾನಿ ತಿಳಿಸಿದ್ದಾರೆ ಕೇಂದ್ರೀಯ ದಿಷಧ ಗುಣ ನಿಯಂತ್ರಣ ಸಂಸ್ಥೆಯ ತಜ್ಞ ಸಮಿತಿಯ ಶಿಫಾರಸ್ಸಿನ ನಂತರ ಭಾರತ ದಿಷಧ ನಿಯಂತ್ರಣ ಮಂಡಳಿಯು ಇದಕ್ಕೆ ತುರ್ತು ಅನುಮೋದನೆ ನೀಡಿದೆ

ಕೊರೋನಾ ವಿರುದ್ದ ಹೋರಾಟದಲ್ಲಿ ಭಾರತದ ವಿಜ್ಞಾನಿಗಳು ಸಿದ್ದಪಡಿಸಿರುವ ಎರಡು ಲಸಿಕೆಗಳಿಗೆ ಔಷಧ ನಿಯಂತ್ರಣ ಘಟಕ ಬಳಕೆಗೆ ಅನುಮೋದನೆ ನೀಡಿರುವುದು ಸಂತಸದ ವಿಷಯವಾಗಿದ್ದು ಈ ಲಸಿಕೆ ದೇಶದ ಜನತೆಯ ಆರೋಗ್ಚಕ್ಕಾಗಿ ಉಚಿತ ಬಳಕೆ ಮಾಡಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಪುಣೆಯ ಸೆರಮ್ ಇನ್ನಿಟಿಟ್ಲೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ ಸಂಸ್ಟೆ ಲಸಿಕೆಯನ್ನು ಉತ್ಪಾದಿಸಿದೆ ಈ ಲಸಿಕೆಯನ್ನು ತುರ್ತು ಬಳಕೆ ಮಾಡಿಕೊಳ್ಳಲು ಔಷಧ ನಿಯಂತ್ರಣ ಘಟಕ ಒಪ್ಪಿಗೆ ನೀಡಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಭಾರತದ ವಿಜ್ಞಾನಿಗಳ ಸತತ ಸಂಶೋಧನೆಯಿಂದ ಉತ್ಪಾದಿಸಿರುವ ಲಸಿಕೆಯು ಜನತೆಯ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಲಿದೆ

ಕೊರೋನಾ ಸೋಂಕಿನ ವಿರುದ್ದ ಹೋರಾಟದಲ್ಲಿ ಮುಂಚೂಣಿ ಪಾತ್ರ ವಹಿಸಿದ ವೈದ್ಯರು ವೈದ್ಯಕೀಯ ಸಿಬ್ಬಂದಿ ವಿಜ್ಞಾನಿಗಳು ಪೊಲೀಸ್ ಸಿಬ್ಬಂದಿ ಪೌರ ಕಾರ್ಮಿಕರಿಗೆ ಮೊದಲ ಆದ್ದತೆಯಾಗಿ ಲಸಿಕೆಯನ್ನು ವಿತರಿಸಲಾಗುವುದು ಲಿಸಿಕೆ ಉತ್ಪಾದನೆಯಿಂದ ಅನೇಕ ಜೀವಗಳನ್ನು ಉಳಿಸಲು ಸಹಕಾರಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಮಾಧ್ವಮಗಳೊಂದಿಗೆ ನಿನ್ನೆ ಮಾತನಾಡಿದ ಅವರು ಉಚಿತ ಲಸಿಕೆ ದೆಹಲಿಗೆ ಮಾತ್ರ ಸೀಮಿತವಾಗದೇ ದೇಶಾದ್ಯಂತ ವಿತರಿಸಲು ನಿರ್ಧರಿಸಲಾಗಿದೆ ಎಂದರು

ಲಸಿಕೆಯ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ಬಗ್ಗೆ ಹರಡುತ್ತಿರುವ ಊಹಾಪೋಹಗಳಿಗೆ ಜನರು ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದರು ಲಸಿಕೆಯ ಅನುಮೋದನೆಗೆ ಮುನ್ನ ಕೈಗೊಳ್ಳಬೇಕಾದ ಎಲ್ಲಾ ಮುಂಚಾಗ್ರತಾ ಕ್ರಮಗಳ ವಿಷಯದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ರಾಜಿ ಆಗದು ದೇಶಾದ್ಯಂತ ಲಸಿಕೆಯ ಅಣಕು ಚಿಕಿತ್ಸೆ ನೀಡಲು ಎಲ್ಲಾ ಮುಂಜಾಗ್ರತಾ ವಿಧಿವಿಧಾನಗಳನ್ನು ಅನುಸರಿಸಲಾಗಿತ್ತು ಎಂದು ಸಚಿವರು ಸ್ವಪ್ಷಪಡಿಸಿದರು

ಚೀನಾ ರಕ್ಷಣಾ ಸಚಿವಾಲಯದ ವಕ್ತಾರ ಕರ್ನಲ್ ತನ್ ಕೆಫಿ ಮಾಧ್ಜಮಗೋಷ್ಠಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ

ಚೀನಾ ರಕ್ಷಣಾ ಸಚಿವಾಲಯದ ವೆಬ್ಸೈಟ್ನಲ್ಲಿ ಪ್ರಕಟವಾಗಿರುವ ಹೇಳಿಕೆಯ ಪ್ರಕಾರ ಲಡಾಖ್ ಗಡಿಯಲ್ಲಿ ಪರಿಸ್ಥಿತಿ ಸ್ಥಿರವಾಗಿದೆ ಭಾರತದ ಜೊತೆ ಸೇನಾ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ಸಂವಹನ ಮತ್ತು ಸಂಪರ್ಕ ಕಾಪಾಡಲು ಚೀನಾ ಬಯಸುತ್ತಿದೆ ಎಂದು ಅವರು ತಿಳಿಸಿದರು ಕಮಾಂಡರ್ ಮಟ್ಟದ ಮಾತುಕತೆಗೆ ಉಭಯ ರಾಷ್ಷಗಳು ಒಲವು ತೋರುತ್ತಿದ್ದು ಗಡಿ ಪರಿಸ್ಥಿತಿ ತಿಳಗೊಳಿಸಲು ಆಸಕ್ತಿ ತೋರುತ್ತಿವೆ ಎಂದು ಬೀಜಿಂಗ್ನಲ್ಲಿರುವ ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಗಡಿಯಲ್ಲಿ ಸೇನಾಪಡೆಗಳ ನಿಯೋಜನೆಯನ್ನು ನಿಷ್ಠಿಯಗೊಳಿಸಲು ಕಮಾಂಡರ್ ಮಟ್ಟದ ಮಾತುಕತೆ ನೆರವಾಗಲಿದೆ ಗಡಿಭಾಗದಲ್ಲಿ ಶಾಂತಿ ಸ್ನಾಪಿಸಲು ಮತ್ನಷ್ಟು ಮಾತುಕತೆ ನಡೆಯಬೇಕು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಈ ಮಧ್ಯೆ ರಕ್ಷಣಾ ಪಡೆಗಳ ವರಿಷ್ಟ ಬಿಪಿನ್ ರಾವತ್ ಅರುಣಾಚಲ ಪ್ರದೇಶದ ವಾಸ್ತವ ನಿಯಂತ್ರಣ ರೇಬೆ ಎಲ್ಓಸಿ ಸಮೀಪದಲ್ಲಿರುವ ವಾಯುಪಡೆಗೆ ಭೇಟ ನೀಡಿ ಸೇನಾ ಸನ್ನಡತೆಯ ಬಗ್ಗೆ ವಿಸ್ತತ ಪ್ರಗತಿ ಪರಿಶೀಲನೆ ನಡೆಸಿದರು

ಇಂದೂ ಸಹ ಹಲವು ಪ್ರದೇಶಗಳಿಗೆ ಬಿಒನ್ ರಾವತ್ ಭೇಟಿ ನೀಡುವ ಸಾಧ್ಯತೆಯಿದೆ ಎಂದು ವರದಿಯಾಗಿದೆ

ಸೋಮವಾರ ಮತ್ತು ಸರ್ಕಾರಿ ರಜೆ ದಿನಗಳನ್ನು ಹೊರತುಪಡಿಸಿ ಉಳದ ಎಲ್ಲಾ ದಿನಗಳಲ್ಲಿ ವಸ್ತು ಸಂಗ್ರಹಾಲಯ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಿರುತ್ತದೆ ಸಾರ್ವಜನಿಕರು ಜಾಲತಾಣಗಳ ಮೂಲಕ ನೋಂದಣೆ ಮಾಡಿಸಬಹುದಾಗಿದ್ದು

ಸ್ಥಳದಲ್ಲೇ ಪ್ರವೇಶಕ್ಕೆ ಟಿಕೆಟ್ ಪುರೀದಿಸುವ ಸೌಲಭ್ದವನ್ನು ತಾತ್ನಾಲಿಕವಾಗಿ ಸ್ಹಗಿತಗೊಳಿಸಲಾಗಿದೆ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ರಾಷ್ಷೀಯ ಮಾಪನ ಶಾಸ್ತ ಸಮಾವೇಶ ಉದ್ದೇಶಿಸಿ ಉದ್ವಾಟನಾ ಭಾಷಣ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ರಾಷ್ಷೀಯ ಪರಮಾಣು ಕಾಲಮಾನ ಮತ್ತು ಭಾರತೀಯ ನಿರ್ದೇಶಕ ದ್ರಾವ್ಯ ಫಟಕವನ್ನು ರಾಷ್ಲಕ್ಷೆ ಸಮರ್ಪಸುವುದರ ಜೊತೆಗೆ ರಾಷ್ಷೀಯ ಪರಿಸರ ಮಾನದಂಡಗಳ ಶ್ರಯೋಗಾಲಯಕ್ಕೆ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದಾರೆ

ರಾಷ್ಷೀಯ ಪರಿಸರ ಮಾನದಂಡಗಳ ಪ್ರಯೋಗಾಲಯವು ಸುತ್ತುವರಿದ ಗಾಳಿ ಮತ್ತು ಕೈಗಾರಿಕಾ ಹೊರಸೂಸುವಿಕೆಯ ಮೇಲ್ವಿಚಾರಣಾ ಸಾಧನಗಳ ಶ್ರಮಾಣೀಕರಣದಲ್ಲಿ ಸ್ವಾವಲಂಬನೆಗೆ ಸಹಾಯ ಮಾಡುತ್ತದೆ

ಅಂಗಡಿ ಮುಂಗಟ್ಟು ಸೂಪರ್ ಮಾರ್ಕೆಟ್ ಹೊಟೇಲ್ ತೆರೆಯಲು ಅವಕಾಶ ನೀಡಿದೆ ಇದರೊಂದಿಗೆ ಆರ್ಥಿಕ ಪುನಶ್ಚೇತನಕ್ಕೆ ಒತ್ತು ನೀಡಲಾಗಿದ್ದು ಉದ್ಕೋಗ ಅವಕಾಶಗಳ ಸೃಷ್ಟಿಗೂ ದಾರಿ ಮಾಡಿಕೊಡಲಾಗಿದೆ